ಹೊರನಾಡ ಕನ್ನಡಿಗರಿಗಾಗಿ ಸಹಾಯವಾಣಿಗೆ ಮುಖ್ಯಮಂತ್ರಿ ಬಿ

ಇಂದು ಶಂಕರ ರಾಮಾನುಜ ಜಯಂತಿ ಲಾಕ್ಡೌನ್ ಹಿನ್ನೆಲೆ ಸರಳ ಆಚರಣೆ

ಗದಗದಲ್ಲಿ ಇಂದು ಓರ್ವ ವ್ಯಕ್ತಿಯಲ್ಲಿ ಸೋಂಕು ದೃಢಪಟ್ಟದ್ದು

ಉಳಿದವರ ವರದಿ ನಿರೀಕ್ಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಎಂ

ಹಿರೇಮಠ ಹೇಳಿದ್ದಾರೆ

ಇವರಲ್ಲಿ ನಾಲ್ವರು ಗುಣಮುಖರಾಗಿ ಮನೆಗೆ ತೆರಳಿದ್ದಾರೆ ಇನ್ನೋರ್ವ ವ್ಯಕ್ತಿ ಚೇತರಿಸಿಕೊಳ್ಳುತ್ತಿದ್ದು ಸಾರ್ವಜನಿಕರು ಯಾವುದೇ ಆತಂಕ ಪಡದೆ ಕೊರೊನಾ ಮುಕ್ತ ಜಿಲ್ಲೆಯನ್ನಾಗಿಸಲು ಲಾಕ್ಡೌನ್ ಆದೇಶವನ್ನು ಪಾಲಿಸುವಂತೆ ಜೆಲ್ಲಾಧಿಕಾರಿ ಪಿ

ರವೀಂದ್ರ ಮನವಿ ಮಾಡಿದ್ದಾರೆ

ಜಲ್ಲೆಯಲ್ಲಿ ಆರಂಭದಿಂದಲೂ ಹೊರ ರಾಜ್ಯ ಹಾಗೂ ಜಲ್ಲೆಗಳಂದ ಬರುವ ಪ್ರತಿಯೊಬ್ಬರನ್ನೂ ತಪಾಸಣೆಗೆ ಒಳಪಡಿಸಲಾಗಿತ್ತು ವಿದೇಶದಿಂದ ಬಂದವರನ್ನು ಗುರುತಿಸಿ ಹೋಂ ಕ್ವಾರಂಟೈನ್ಗೆ ಸೂಚಿಸಲಾಗಿತ್ತು

ಮುಂಬೈ ಹಾಗೂ ಇತರೆ ರಾಜ್ಯ ಮತ್ತು ವಿದೇಶಗಳಲ್ಲಿ ಸಿಲುಕಿರುವ ಕನ್ನಡಿಗರ ಸಹಾಯಕ್ಕಾಗಿ ಸಹಾಯ ವಾಣಿಯೊಂದನ್ನು ಆರಂಭಿಸುವಂತೆ ದಕ್ಷಿಣ ಕನ್ನಡ ಜಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಬರೆದ ಪತ್ರದ ಹಿನ್ನೆಲೆಯಲ್ಲಿ ಇಂದು ಸಹಾಯವಾಣಿಗೆ ಚಾಲನೆ ನೀಡಲಾಯಿತು ಈ ಸಹಾಯವಾಣಿ ಹೊರನಾಡಿನಲ್ಲಿ ಸಿಲುಕಿರುವ ಕನ್ನಡಿಗರ ಸಮಸ್ಥೆಗಳಿಗೆ ಸ್ವಂದಿಸಲಿದೆ ಸಹಾಯವಾಣಿಗೆ ಬರುವ ಮನವಿಗಳನ್ನು ಆಧರಿಸಿ ಆಯಾ ಸ್ಥಳೀಯ ಆಡಳಿತಕ್ಕೆ ಅಗತ್ಯ ನೆರವು ನೀಡುವಂತೆ ಮನವಿ ಮಾಡಲಾಗುವುದು

ಮೈಸೂರು ನಗರ ವ್ಯಾಪ್ತಿಯಲ್ಲಿ ಸಾರ್ವಜನಿಕ ಸ್ವಳಗಳಲ್ಲಿ ಮಾಸ್ಕ್ ಧರಿಸದಿದ್ದರೆ ಅಥವಾ ಉಗುಳಿದರೆ ನೂರು ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಪಾಲಿಕೆ ಆಯುಕ್ತ ಗುರುದತ್ ಹೆಗಡೆ ಹೇಳಿದ್ದಾರೆ ಕೊರೊನಾ ಸೋಂಕು ಪರಡದಂತೆ ತಡೆಗಟ್ಟಲು ಕಚೇರಿ ಕಾರ್ಖಾನೆಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಸೇರಿದಂತೆ ನಿಯಮಗಳನ್ನು ಪಾಲಿಸದೇ ಇರುವವರ ವಿರುದ್ದ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿದ್ದಾರೆ

ಬಂಟ್ನಾಳದ ಸಜಿಪನಾಡು ಬೆಳ್ತಂಗಡಿ ತಾಲೂಕಿನ ಕರಯಾ ಮತ್ತು ಸುಳ್ಯ ತಾಲೂಕಿನ ಅಜ್ಜಾವರದಲ್ಲಿ ಸಡಿಲಿಕೆ ನೀಡಲಾಗಿದೆ ಈ ಪ್ರದೇಶಗಳಲ್ಲಿ ಯಾವುದೇ ಕೊರೊನಾ ಸೋಂಕು ಪ್ರಕರಣಗಳು ವರದಿಯಾಗದ ಕಾರಣ ಮತ್ತು ಸೋಂಕಿತರ ಸಂಪರ್ಕ ಇದ್ದವರು ತಮ್ಮ ಕ್ವಾರಂಟೈನ್ ಅವಧಿ ಪೂರ್ಣಗೊಳಿಸಿದ್ದು ಸಡಿಲಿಕೆ ನೀಡಲಾಗಿದೆ

ಕೊರೋನಾ ವೈರಾಣು ಸೋಂಕಿನಿಂದ ಸ್ವಯಂರಕ್ಷಣೆಗಾಗಿ ಸಾರ್ವಜನಿಕರು ಸರಳ ರಕ್ಷಣಾತ್ಮಕ ಸೂಚನೆಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಖಾಣ ಸಚಿವಾಲಯ ನಿರ್ದೇತಿಸಿದೆ

ಸಾಬೂನು ಮತ್ತು ನೀರು ಅಥವಾ ಮದ್ಯಸಾರಯುಕ್ತ ಸ್ಥಾನಿಟೈಜರ್ ಬಳಸಿ ಆಗಾಗ ಕೈ ತೊಳೆಯಬೇಕು

ಜ್ವರ ಉಸಿರಾಟದಲ್ಲಿ ತೊಂದರೆ ಮತ್ತು ಕೆಮ್ಮು ಕಂಡು ಬಂದಲ್ಲಿ ತಡಮಾಡದೆ ವೈದ್ಯರನ್ನು ಸಂಪರ್ಕಿಸಬೇಕು

ಜಾತಿ ಮತ ಲಿಂಗ ವರ್ಗಗಳ ತಾರತಮ್ಯ ವಿರೋಧಿಸಿ ಸರ್ವರ ಸಮಾನತೆ ದೋಧಿಸಿದ ರಾಮಾನುಜಾಚಾರ್ಯರು ಹಾಗೂ ಶಂಕರಾಚಾರ್ಯರಿಗೆ ನಮನಗಳು ಎಂದು ಮುಖ್ಯಮಂತ್ರಿ ಬಿ

ಜಲ ಸಂಪನ್ಮೂಲ ಸಚಿವ ರಮೇಶ್ ಜಾರಕಿಹೊಳಿ ತತ್ವಜ್ಞಾನಿಗಳ ದಿನದಂದು ಶುಭ ಕೋರಿದ್ದಾರೆ ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕತಿ ಇಲಾಖೆ ಸಹಯೋಗದಲ್ಲಿ ನಡೆದ ಸರಳ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಜಗದೀಶ್ ಶೆಟ್ಟರ್ ಆಚಾರ್ಯರ ಭಾವ ಚಿತ್ರಗಳಿಗೆ ಮಷ್ವ ನಮನ ಸಲ್ಲಿಸಿದರು ಶೃಂಗೇರಿಯಲ್ಲಿರುವ ಶಂಕರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ಶೃಂಗೇರಿ ಪೀಠಾಧೀಶರಾದ ಭಾರತೀ ತೀರ್ಥ ಸ್ವಾಮೀಜಿ ಕಿರಿಯ ಶ್ರೀಗಳಾದ ವಿಧುಶೇಖರ ಸ್ವಾಮೀಜಿ ನೇತೃತ್ವದಲ್ಲಿ ಪೂಜಾ ಆಚರಣೆಗಳು ನಡೆದವು ವಿಜಯಪುರ ಜಿಲ್ಲೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದಕೊಳ್ಳುವುದು ಸೇರಿದಂತೆ ಮುಂಚಾಗ್ರತಾ ಕ್ರಮಗಳನ್ನು ಕೈಗೊಂಡು ಮಹಾತ್ಮಾ ಗಾಂಧಿ ರಾಷ್ಷೀಯ ಉದ್ಯೋಗ ಖಾತರಿ ಯೋಜನೆಯಡಿ ವಿವಿಧ ಕಾಮಗಾರಿಗಳನ್ನು ಆರಂಭಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋವಿಂದ ರೆಡ್ಡಿ ಹೇಳಿದ್ದಾರೆ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನಲ್ಲಿ ಗ್ರಾಮೀಣ ಭಾಗದ ಜನರು ಕೆಲಸಕ್ಕೆ ಗುಳೆ ಹೋಗುವುದನ್ನು ತಪ್ಪಿಸಲು ಮಹಾತ್ಮಾ ಗಾಂಧಿ ರಾಷ್ಷೀಯ ಉದ್ಯೋಗ ಬಾತರಿ ಯೋಜನೆಯಡಿ ಕಾಮಗಾರಿ ಆರಂಭವಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಬಿ

ರಾಜ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಇತ್ತೀಚೆಗೆ ಆರಂಭಿಸಿರುವ ಮಕ್ಕಳ ವಾಣಿ ಯುಟ್ಟೂಬ್ ಕಾರ್ಯಕ್ರಮಕ್ಕೆ ಅಭೂತಪೂರ್ವ ಪ್ರತಿಕ್ರಿಯೆ ವ್ಚಕ್ತವಾಗಿದೆ

ಪ್ರತಿ ದಿನ ಅನೇಕ ವಿಷಯಗಳನ್ನು ಯುಟ್ಕೂಬ್ ಮೂಲಕ ನೀಡಲಾಗುತ್ತಿದ್ದು ಮಕ್ಕಳು ಅದನ್ನು ಅಭ್ಯಸಿರುವ ಪ್ರಾತ್ವಕ್ಷಿಕೆಗಳ ವಿಡಿಯೋಗಳು ಇಲಾಖೆಗೆ ದೊರೆತಿರುವುದು ಆಸಕ್ತಿದಾಯಕ ಸಂಗತಿ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ